ಮುಖ್ಯಾಂಶ ಪ್ಲಿಮ ಬಂಗಾಳದ ಮಿಡ್ನಾಪುರ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ರೈತರ ರ್ನಾಲಿಯನ್ನುದ್ದೇತಿಸಿ ಭಾಷಣ ಮಾಡಲಿದ್ಲು ಖಾರಿಫ್ ದೆಳೆಗಳಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಕುರಿತು ಮಾತನಾಡಲಿದ್ದಾರೆ ಬೆಂಬಲ ಬೆಲೆ ಹೆಚ್ಚಳ ನಿರ್ಧಾರ ಕೈಗೊಂಡಿದ್ದಕ್ಕಾಗಿ ಪಕ್ಷದ ಕಾರ್ಯಕರ್ತರು ಪ್ರಧಾನಿಯವರನ್ನು ಅಭಿಸಂದಿಸಲಿದ್ದಾರೆ ಎಂದು ಪಟ್ಟಮ್ ಬಂಗಾಳದ ಬಿಜೆಪಿ ಫಟಕದ ಅಧ್ಯಕ್ಷ ದಿಲೀಪ್ ಫೋಷ್ ತಿಳಿಸಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಗೆಲ್ಲಲು ಪಕ್ಷ ಕಾರ್ಯತಂತ್ರ ರೂಪಿಸಿದ್ದು

ಬುಡಕಟ್ಟು ಜನರೇ ಹೆಚ್ಚಾಗಿರುವ ಜಂಗಲ್ ಮಹಲ್ ಶ್ರದೇಶದಲ್ಲಿ ಹೆಚ್ಚಿನ ಸ್ಲಾನ ಗೆಲ್ಲಲು ಬಿಜೆಪಿ ಉದ್ಗೇತಿಸಿದೆ ಮುಖ್ಯಾಂಶ ಸಂಸತ್ತಿನ ಮುಂಗಾರು ಅಧಿವೇತನ ಬುಧವಾರ ಆರಂಭಗೊಳ್ಳಲಿದ್ದು

ಈ ನಡುವೆ ವಿವಿಧ ವಿಷಯಗಳ ಕುರಿತು ಸರ್ಕಾರದ ವಿರುದ್ದ ಜಂಟಿ ಕಾರ್ಯತಂತ್ರ ರೂಪಿಸಲು ವಿರೋಧ ಪಕ್ಷಗಳು ಇಂದು ಸಭೆ ನಡೆಸುತ್ತಿವೆ ರಾಜ್ಯಸಭಾ ಪ್ರತಿಪಕ್ಷ ನಾಯಕ ಗುಲಾಂ ನಭಿ ಅಜಾದ್ ಅವರ ಕಚೇರಿಯಲ್ಲಿ ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳ ನಾಯಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಕರ್ನಾಟಕದಲ್ಲಿ ಡ್ರೋಣ್ ಆಧರಿತ ಸರ್ವೇಕ್ಷಣಾ ಕಾರ್ಯ ನಡೆಸಲು ಭಾರತೀಯ ಸರ್ವೇಕ್ಷಣಾ ಸಂಸ್ಥೆ ರಾಜ್ಯಕ್ಷೆ ನೆರವಾಗಲಿದೆ ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ನಿನ್ನೆ ದೆಂಗಳೂರಿನಲ್ಲಿ ತಿಳಿಸಿದ್ದಾರೆ ರಾಮನಗರ ಪಟ್ಟಣ ಮತ್ತು ಸುತ್ತಮುತ್ತಲಿನ ಕೃಷಿ ಪ್ರದೇಶಗಳ ಡ್ರೋಣ್ ಆಧಾರಿತ ಸಮೀಕ್ಷೆ ಕಾರ್ಯಕ್ಷೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಚಾಲನೆ ನೀಡಲಿದ್ದಾರೆ ಈ ಸಮೀಕ್ಷೆ ವಸ್ತುನಿಷ್ಠ ನಿಖರ ಮತ್ತು ಪರಿಣಾಮಕಾರಿ ವಿಧಾನ ಆಗಿರಲಿದೆ ಈ ವಿಧಾನದಿಂದ ನಿಖರವಾದ ಭೂದಾಖಲೆಗಳನ್ನು ಸಕಾಲಕ್ಕೆ ರೂಪಿಸಲು ನೆರವಾಗಲಿದೆ ಸಮಯದ ಉಳತಾಯದ ಜೊತೆಗೆ ಮಾನವ ಆಧಾರಿತ ಸಮೀಕ್ಷೆಯಲ್ಲಿರಬಹುದಾದ ದೋಷಗಳು ಕಡಿಮೆಯಾಗಲಿವೆ ಎಂದು ಸಚಿವರು ಹೇಳದ್ದಾರೆ ಶಾಲಾ ಪಠ್ವಕ್ರಮದಲ್ಲಿ ತಮ್ಮ ಪ್ರಾದೇಶಿಕ ಭಾಷೆಯನ್ನು ಕಡ್ಡಾಯ ವಿಷಯವಾಗಿ ಅಳವಡಿಸುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಉಪರಾಷ್ಟಪತಿ ಎಂ ವೆಂಕಯ್ಣನಾಯ್ತು ಮನವಿ ಮಾಡಿದ್ದಾರೆ ದೆಹಲಿಯ ಆರ್

ಪುರಂನಲ್ಲಿ ನಿನ್ನೆ ಆಂಧ್ರ ಶಿಕ್ಷಣ ಸಂಸ್ಥೆಯ ನೂತನ ಶಾಲಾ ಕಟ್ಟಡ ಉದ್ವಾಟಿಬದ ಅವರು ನಮ್ಮ ಸಂಸ್ಕತಿ ಮೌಲ್ಯಗಳು ಮತ್ತು ಸಂಪಾದಾಯಿಕ ಜ್ವಾನ ಮಾತೃಭಾಷೆಯಲ್ಲಿ ಮಿಳಿತವಾಗಿರುತ್ತದೆ ಸ್ವೀಯ ಸಂಸ್ಕತಿಯು ನಾಗರಿಕತೆ ಸಾಮಾಜಿಕ ನೀತಿ ಮತ್ತು ಪರಂಪರೆಯ ಭಾಗವಾಗಿರುತ್ತದೆ ಎಂದರು ಭಾರತದ ಪ್ರಾದೇಶಿಕ ಭಾಷೆಗಳ ಪರಸ್ಪರ ಅರಿವು ಮತ್ತು ಕಲಿಕೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಬಲಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಬಹರೈನ್ನ ಪ್ರಧಾನಮಂತ್ರಿ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಮಾತುಕತೆ ನಡೆಸಿದರು ಎರಡು ದಿನಗಳ ಭೇಟಿಗಾಗಿ ಶನಿವಾರ ಮನಾಮಕ್ಕೆ ಆಗಮಿಸಿದ ಸುಷ್ನಾ ಸ್ವರಾಜ್ ಅಲ್ಲಿನ ವಿದೇಶಾಂಗ ಸಚಿವ ಶೇಖ್ ಖಾಲಿದ್ ಬಿನ್ ಅಹಮದ್ ಅಲ್ ಖಲೀಫಾ ಅವರೊಂದಿಗೆ ಸಭೆ ನಡೆಸಿದರು ಉಭಯ ನಾಯಕರು ಎರಡನೇ ಭಾರತ ಬಹರ್್ಯನ್ ಉನ್ನತ ಆಯೋಗದ ಸಭೆಯಲ್ಲಿ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು

ಬಹರ್ೈನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ವಾಭಿಸಿದ ಶೇಖ್ ಖಾಲೀದ್ ಈ ಸಮುದಾಯ ಕೊಲ್ಲಿ ರಾಷ್ಟಗಳ ಆರ್ಥಿಕ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದೆ ಎಂದು ಹೇಳದರು

ಫಿನ್ಲೆಂಡ್ನಲ್ಲಿಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟನ್ ಅವರೊಂದಿಗೆ ನಡೆಯಲಿರುವ ಮಾತುಕತೆಗಾಗಿ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಹೆಲ್ಲಿಂಕಿಗೆ ಆಗಮಿಸಿದ್ದಾರೆ ಈ ಮಾತುಕತೆಯ ಬಗ್ಗೆ ವಿಶ್ವಾಸವಿಲ್ಲ ಆದಾಗ್ಲೂ ಕೆಲವು ಒಳ್ಳೆಯ ಅಂಶಗಳು ಈ ಸಭೆಯಿಂದ ಹೊರಬರಬಹುದು ಎಂದು ಅವರು ಸಿಬಿಎಸ್ ನ್ಯೂಸ್ಗೆ ತಿಳಿಬಿದ್ದಾರೆ

ಆದರೆ ಹ್ಲಾಕಿಂಗ್ ಆರೋಪವನ್ನು ರಷ್ಲಾ ನಿರಾಕರಿಸಿದೆ ಫಿನ್ಲೆಂಡ್ ಅಧ್ಯಕ್ಷ ಸಾಲಿ ನಿನಿಸ್ತೊ ಇಂದು ಬೆಳಗ್ಗೆ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಪುತ್ರಿ ಮರಿಯಮ್ ಮತ್ತು ಅಳಿಯ ಮೊಹಮ್ನದ್ ಸಫ್ದರ್ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿಂದು ಭ್ರಷ್ಟಾಚಾರ ಪ್ರಕರಣದಲ್ಲಿನ ತಮ್ಮ ಅಪರಾಧ ನಿರ್ಣಯದ ಬಗೆಗಿನ ಅಹವಾಲು ಸಲ್ಲಿಸಲಿದ್ದಾರೆ ಆದಾಯ ಮೀರಿದ ಆಸ್ತಿ ಹೊಂದಿದ ಆರೋಪದ ಹಿನ್ನೆಲೆಯಲ್ಲಿ ರಾವಲ್ಪಿಂಡಿಯ ಆಡಿಯಾಲ ಜೈಲ್ನಲ್ಲಿ ಅವರನ್ನು ಬಂಧಿಸಿಡಲಾಗಿದೆ ಕಳೆದ ಶುಕ್ರವಾರ ಶರೀಘ್ ಮತ್ತು ಅವರ ಪುತ್ರಿ ಲಾಹೋರ್ಗೆ ಆಗಮಿಸಿದಾಗ ಬಂಧಿಸಲಾಗಿತ್ತು ಮಾಜಿ ಪ್ರಧಾನಿ ವಿರುದ್ದದ ತೀರ್ಮ ಪ್ರಶ್ನಿಸಲು ತಮ್ಮ ಪಿಎಂಎಲ್ಎನ್ ಪಕ್ಷದಿಂದ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಕಾನೂನಾತ್ಕವಾಗಿ ಹಾಗೂ ರಾಜಕೀಯವಾಗಿ ನಡೆಸಲಾಗುವುದು ಎಂದು ಶರೀಫ್ ಸಹೋದರ ಶಹಬಾಜ್ ಶರೀಫ್ ತಿಳಿಸಿದ್ದಾರೆ

ಆದರೆ ಪ್ರಾನ್ಸ್ ಆಟಗಾರರ ಪ್ರಾಬಲ್ಲದ ಮುಂದೆ ಕ್ರೊಯೇಷ್ನಾ ಮೇಲುಗೈ ಪಡೆಯಲಾಗಲಿಲ್ಲ ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇತಿಸಿದ್ದ ಕ್ರೊಯೇಷ್ನಾ ಬಾರೀ ಪೈಪೋಟಿ ನೀಡಿತು

ಪ್ರಶಸ್ತಿ ಗೆದ್ದ ಪ್ರಾನ್ಸ್ ತಂಡಕ್ಕೆ ರಾಷ್ಷಪತಿ ರಾಮನಾಥ ಕೋವಿಂದ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಭಿಫಾ ಪ್ರಶಸ್ತಿ ಗೆದ್ದುದಕ್ಕೆ ಪ್ರಾನ್ಸ್ ತಂಡಕ್ಕೆ ಅಭಿನಂದನೆಗಳು ಹಾಗೆಯೇ ಭಾರೀ ವ್ಯೆಪೋಟಿ ನೀಡಿದ ಕ್ರೊಯೇಷ್ಯಾ ತಂಡಕ್ಕೆ ವಿಶೇಷ ಹಾರ್ಟೆಕೆಗಳು ಎಂದು ರಾಷ್ಷಪತಿ ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ